ಲಂಡನ್ನ ಓವಲ್ ಕ್ರೀಡಾಂಗಣದಲ್ಲಿ ನಾಳೆ ನಡೆಯಲಿರುವ ಐಸಿಸಿ ಪುರುಷರ ವಿಶ್ವ ಕಪ್ ಕ್ರಿಕೆಟ್

ತ್ರೀಲಂಕಾ ಅಧ್ಯಕ್ಷ ಮ್ನೆತ್ರಿಪಾಲ ಸಿರಿಸೇನಾ ಮ್ಲಾನ್ತಾರ್ ಅಧ್ಯಕ್ಷ ಯು ವಿನ್ ಮಿಂಟ್ ನಾಳೆ ಆಗಮಿಸಲಿದ್ದಾರೆ ಮಾರಿಷಸ್ ಪ್ರಧಾನಿ ಪ್ರವಿಂದ್ ಕುಮಾರ್ ನೇಪಾಳ ಪ್ರಧಾನಿ ಕೆ ಪಿ ಓಲಿ ಶರ್ಮಾ ಮತ್ತಿತರರು ಸಹ ನಾಳೆ ನಡೆಯಲಿರುವ ಪ್ರಧಾನಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಗಣ್ಣರನ್ನು ಎದುರುಗೊಳ್ಳಲು ನವದೆಹಲಿಯಲ್ಲಿ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಪಶ್ಚಿಮ ಬಂಗಾಳ ಮುಖ್ಚಮಂತ್ರಿ ಮಮತಾ ಬ್ಯಾನರ್ಜಿ ನಾಳೆ ಪ್ರಧಾನಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಪಾಲ್ಗೊಳ್ಳುವ ತಮ್ಮ ಕಾರ್ಯಕ್ರಮವನ್ನು ರದ್ದುಪಡಿಸಿದ್ದಾರೆ

ಈ ಸಾವುಗಳು ರಾಜಕೀಯಕ್ಕೆ ಸಂಬಂಧಿಸಿದ್ದಾಗಿರಲಿಲ್ಲ ಎಂದು ಅವರು ಹೇಳಿದ್ದಾರೆ ಸಾಂವಿಧಾನಿಕ ಸಮಾರಂಭದಲ್ಲಿ ಪಾಲ್ಗೊಳ್ಳದಿರಲು ಯಾವುದೇ ರಾಜಕೀಯ ಉದ್ದೇಶ ಇಲ್ಲ ಎಂದು ಅವರು ಸ್ವಪ್ನಪಡಿಸಿದ್ದಾರೆ ತ್ಯಣಮೂಲ ಕಾಂಗ್ರೆಸ್ ಕಾರ್ಯಕರ್ತರ ನಡುವಿನ ಫರ್ಷಣೆ ವೇಳೆ ಮೃತಪಟ್ಟ ಪಕ್ಷದ ಕಾರ್ಯಕರ್ತರ ಕುಟುಂಬಗಳನ್ನು ನಾಳನ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಆಹ್ವಾನಿಸಲಾಗಿದೆ ಎಂದು ನಮ್ಮ ಬಾತ್ನೀದಾರರು ವರದಿ ಮಾಡಿದ್ದಾರೆ

ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಸಂಬಂಧಿ ರಾಬರ್ಟ್ ವಾದ್ರಾ ಅಕ್ರಮ ಪಣದ ಮೂಲಕ ವಿದೇಶದಲ್ಲಿ ಆಸ್ತಿ ಹೊಂದಿದ್ದಾರೆ ಎಂಬ ಪ್ರಕರಣದ ವಿಚಾರಣೆ ಎದುರಿಸುತ್ತಿದ್ದಾರೆ ಆರೋಗ್ಲದ ಕಾರಣ ನೀಡಿ ಯುನ್ನೆಟೆಡ್ ಕಿಂಗ್ಡನ್ ಮತ್ತು ಇತರ ಎರಡು ರಾಷ್ಷಗಳಿಗೆ ಪ್ರಯಾಣಿಸಲು ಅನುಮತಿ ನೀಡುವಂತೆ ವಾದ್ರಾ ಸಲ್ಲಿಸಿರುವ ಮನವಿಗೆ ಜಾರಿ ನಿರ್ದೇಶನಾಲಯ ಆಕ್ಷೇಪಿಸಿದೆ ತನಿಖೆ ಈಗ ನಿರ್ಣಾಯಕ ಹಂತದಲ್ಲಿದೆ ಎಂದು ನಿರ್ದೇಶನಾಲಯ ಹೇಳಿದೆ

ಎಜೆಎಲ್ಗೆ ಆಕ್ರಮವಾಗಿ ಭೂಮಿ ನೀಡಿರುವ ಆರೋಪದ ಮೇಲೆ ಹರಿಯಾಣದ ಮಾಜಿ ಮುಖ್ಯಮಂತ್ರಿ ಭೂಪೇಂದರ್ ಸಿಂಗ್ ಹೂಡಾ ವಿರುದ್ದ ಸಹ ಜಾರಿ ನಿರ್ದೇಶನಾಲಯ ಚಾರ್ಜ್ ಶೀಟ್ ದಾಖಲಿಸಿದೆ ಎಜೆಎಲ್ ಹಿರಿಯ ಕಾಂಗ್ರೆಸ್ ನಾಯಕರ ನಿಯಂತ್ರಣದಲ್ಲಿದೆ ಭೂಪೇಂದರ್ ಸಿಂಗ್ ಹೂಡ ತಮ್ನ ಅಧಿಕಾರದ ದುರುಪಯೋಗಪಡಿಸಿಕೊಂಡಿದ್ಗಾರೆ ಎಂದು ಆರೋಪಿಸಲಾಗಿದೆ

ಟ್ಟೀಟ್ ಮೂಲಕ ಶುಭ ಹಾರೈಸಿರುವ ಪ್ರಧಾನಿ ಅರುಣಾಚಲ ಪ್ರದೇಶದ ಪ್ರಗತಿ ಮತ್ತು ವೈಭವವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಲವಂತೆ ಹೇಳಿದ್ದಾರೆ

ಚಂದ್ರಾಪುರ ನಾಗ್ದುರ ಮತ್ತು ವಾರ್ಧಾ ಜಿಲ್ಲೆಗಳಲ್ಲಿ ಬಿಸಿಲು ತೀವ್ರವಾಗಿ ಹೆಚ್ಲಾಗಲಿದೆ ಅಕೋಲಾ ಅಮ್ರಾವತಿ ಗಡ್ಲಿರೋಲಿ ಗೋಂಡಿಯಾ ಮತ್ತು ಯಾವತ್ಮಲ್ ಜಿಲ್ಲೆಗಳಲ್ಲೂ ತಾಪಮಾನ ಹೆಚ್ಲರಲಿದೆ

ನಾಳೆ ಪ್ರಧಾನಮಂತ್ರಿ ಶ್ರಮಾಣ ವಚನ ಸ್ತೀಕಾರ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಇಂದು ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಅಮಿತ್ ಶಾ ಅವರನ್ನು ನವದೆಹಲಿಯಲ್ಲಿಂದು ಭೇಟಿಯಾದರು ನಿತೀಶ್ ಕುಮಾರ್ ಇಂದು ನಡೆಯಲಿರುವ ಜೆಡಿಯು ಪದಾಧಿಕಾರ ಸಭೆ ಅಧ್ಯಕ್ಷತೆ ವಹಿಸಲಿದ್ದಾರೆ ಈ ಸಭೆಯಲ್ಲಿ ಸಾಮಾನ್ವ ಚರ್ಚೆ ನಡೆಯಲಿದ್ದು ಅನೇಕ ವಿಷಯಗಳನ್ನು ಚರ್ಚಿಸಲಾಗುವುದು ಎಂದು ಅವರು ಹೇಳಿದ್ದಾರೆ

ರಾಣಿ ರಾಮ್ಪಾಲ್ ನಾಯಕಿ ಹಾಗೂ ಅನುಭವಿ ಗೋಲ್ಕೀಪರ್ ಸವಿತಾ ಉಪನಾಯಕಿಯಾಗಿರಲಿದ್ದಾರೆ

ಆರಂಭಿಕ ದಿನದಂದು ಉರುಗ್ನೆ ಎದುರು ಭಾರತ ಮುಖಾಮುಖಿಯಾಗಲಿದೆ

ಅಮರನಾಥ ದೇವಾಲಯ ಮಂಡಳಿಯ ಅಧ್ಯಕ್ಷರೂ ಆಗಿರುವ ಸತ್ಯಪಾಲ್ ಮಲ್ಲಿಕ್ ಶ್ರೀನಗರದಲ್ಲಿನ ರಾಜಭವನದಲ್ಲಿ ಈ ಆನ್ಲೈನ್ ನೋಂದಣಿ ಸೌಲಭ್ಞ ಉದ್ಘಾಟಿಸಿದರು

ಆನ್ಲೈನ್ ನೋಂದಣಿಗೆ ಯಾತ್ರಿಕರು ರಾಜ್ಯ ಅಥವಾ ಕೇಂದ್ರಾಡಳಿ ಪ್ರದೇಶ ಸರ್ಕಾರಿ ವೈದ್ಯರಿಂದ ಪಡೆದ ಆರೋಗ್ಯ ಪ್ರಮಾಣಪತ್ರವನ್ನು ಕಡ್ಡಾಯವಾಗಿ ಸಲ್ಲಿಸಬೇಕಿದೆ

ಇವುಗಳನ್ನು ದೋನೆಲ್ ಅಥವಾ ಚಂದನ್ವಾರಿ ದ್ದಾರದಲ್ಲಿ ನೀಡಿದರಷ್ನೇ ಮುಂದಿನ ಪ್ರಯಾಣಕ್ಕೆ ಅವಕಾಶ ನೀಡಲಾಗುವುದು ಆನ್ಲ್ಲೆನ್ ನೋಂದಣಿಗೆ ವೆಬ್ ವಿಳಾಸ ಶ್ರೀಅಮರನಾಥ್ಜೀತ್ರೈನ್ ಡಾಟ್ ಕಾಂ

ನೂತನ ಕಾಲಾವಧಿ ಜೂನ್ ಒಂದರಿಂದ ಜಾರಿಯಾಗಲಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿಐ ತಿಳಿಸಿದೆ

ಇದಕ್ಕೆ ಗರಿಷ್ಣ ಮಿತಿ ಇಲ್ಲ

ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಶೈ ಇಸ್ತೋ ಉಡಾವಣೆ ಮಾಡಿರುವ ಉಪಗ್ರಹಗಳು ರಾಖ್ವೀಯ ಭದ್ರತೆಗೆ ಅಗತ್ತ ಎಂಬುದನ್ನು ಸಾಬೀತುಪಡಿಸಿವೆ ಎಂದು ಇಸ್ರೋ ಅಧ್ಯಕ್ಷ ಡಾ ಕೆ ಸಿವನ್ ಹೇಳಿದ್ದಾರೆ ತಿರುಚಿಯಲ್ಲಿನ ದಕ್ಷಿಣ ಭಾರತದ ಮೊದಲ ಬಾಹ್ವಾಕಾಶ ತಂತ್ರಜ್ಙಾನ ಶೈಶವ ಕೇಂದ್ರವನ್ನು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಕೃಷಿಯಿಂದ ಹಿಡಿದು ಹವಾಮನ ಮುನ್ನೂಚನೆ ನೀಡುವವರಗೆ ಎವಿಧ ವಲಯಗಳ ಅಭಿವೃದ್ದಿಗೆ ಇದರ ಕೊಡುಗೆ ಅಪಾರ ಎಂದು ಹೇಳಿದ್ದಾರೆ

ಇದು ದೇಶದ ಮೂರನೇ ಕೇಂದ್ರವಾಗಿದ್ದು ಅಗರ್ತಲಾ ಮತ್ತು ಜುಲಂಧರ್ಗಳಲ್ಲಿ ಈಗಾಗಲೇ ಇಂತಹ ಕೇಂದ್ರಗಳವೆ ಎಂದು ಅವರು ಹೇಳದರು ದಕ್ಷಿಣ ಕಾಶ್ಮೀರದ ಕುಲ್ಗಾಂ ಜಿಲ್ಲೆಯ ತಾಜಿಪೋರಾ ಮೊಹಮದ್ಪೋರಾ ಪ್ರದೇಶದಲ್ಲಿ ಓರ್ವ ಉಗ್ರನ ಹತ್ನೆಯಾಗಿದೆ ಎಂದು ಭದ್ರತಾ ಮೂಲಗಳು ಖಚಿತಪಡಿಸಿವೆ